ವಿಶ್ವ ಸಂಸ್ಟೆಯ ಆರ್ಥಿಕ ಮತ್ತು ಸಾಮಾಜಿಕ ಅಧಿವೇಶನ ಉದ್ದೇಶಿಸಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಭಾಷಣ

ಲಡಾಕ್ನ ಗಡಿ ಭಾಗಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾರೋಚನೆ

ಪಶುಸಂಗೋಪನೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಜಾರಿಗೆ ಮಾರ್ಗಸೂಚಿ ಹಾಲು ಉತ್ಪಾದನೆ ಸಂಸ್ಕರಣೆ ವೃದ್ದಿಗೆ ಇಂಬು

ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಅಧಿವೇಶನದ ಉನ್ನತ ಮಟ್ಟದ ಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಭಾಷಣ ಮಾಡಲಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ಅವರು ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಆಂಟಾನಿಯೊ ಗುಟೆರೆಸ್ ಮತ್ತು ನಾರ್ವೆ ಪ್ರಧಾನಿ ಅವರೊಂದಿಗೆ ವಿಡಿಯೋ ಭಾಷಣ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ವಿಶ್ವಸಂಸ್ಥೆಯ ಸಾಮಾಜಿಕ ಮತ್ತು ಆರ್ಥಿಕ ಅಧಿವೇಶನದ ಉನ್ನತ ಮಟ್ಲದ ಸಭೆಯಲ್ಲಿ ಸರ್ಕಾರಗಳು ಸಾಮಾಜಿಕ ತಜ್ವರು ಶ್ಲೆಕ್ಸಣಿಕ ರಂಗದ ಶ್ರತಿನಿಧಿಗಳು ಭಾಗವಹಿಸಲಿದ್ದಾರೆ

ಬಲಿಷ್ಟ ನಾಯಕತ್ವದ ಮೂಲಕ ಜಾಗತಿಕ ಕಾರ್ಯಸೂಚಿ ರೂಪಿಸುವ ಮಾರ್ಗೋಪಾಯಗಳ ಅನ್ವೇಷಣೆ ಪರಿಣಾಮಕಾರಿ ಅಂತಾರಾಷ್ಷೀಯ ಸಂಸ್ಥೆಗಳ ಸಂಘಟನೆ ಜಾಗತಿಕ ಸಾರ್ವಜನಿಕ ಸರಕುಗಳ ಮಹತ್ವ ಮತ್ತು ಪಾಲ್ಗೊಳ್ಳುವಿಕೆಯನ್ನು ವೃದ್ದಿಸುವ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವ ನಿರೀಕ್ಷೆ ಇದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ವಿಶ್ವಸಂಸ್ವೆಯ ಖಾಯಂ ಸದಸ್ತತ್ವ ಪಡೆಯಲು ನಿರಂತರ ಹೋರಾಡುತ್ತಿರುವ ಭಾರತಕ್ಕೆ ಈ ಅಧಿವೇಶನ ಮಹತ್ವಸೂರ್ಣವಾಗಿದೆ ಈ ವಿಷಯ ಪ್ರಸ್ತಾಪಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೊದಲ ಅವಕಾಶ ಸಿಕ್ಕಿದೆ ಲಡಾಕ್ ಗಡಿ ಭಾಗಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಭೇಟ ನೀಡಿದರು ರಕ್ಷಣಾ ಇಲಾಖೆಯ ವರಿಷ್ಣ ಜನರಲ್ ಬಿಪಿನ್ ರಾವತ್ ಭೂಸೇನಾ ವರಿಷ್ಠ ಎಂ

ನರವಾಣೆ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಅವರು ಸಮಾಲೋಚನೆ ನಡೆಸಿದರು ಜೈನಾ ಗಡಿ ವಿವಾದ ಹಿನ್ನೆಲೆಯಲ್ಲಿ ಮುಂಚೂಣಿ ನೆಲೆಗಳಿಗೆ ಭೇಟಿ ನೀಡಿದ ರಕ್ಷಣಾ ಸಚಿವರು ರಕ್ಷಣಾ ಸಿಬ್ಲಂದಿ ಜೊತೆ ಮಾತುಕತೆ ನಡೆಸಿದರು ಎಂದು ವರದಿಯಾಗಿದೆ ಸಚಿವರು ಮತ್ತು ಸೇನಾಧಿಕಾರಿಗಳು ಅಟಲ್ ಸುರಂಗ ಭದ್ರತೆಯ ಪರಿಶೀಲನೆ ನಡೆಸಿದರು ಹಿಮಾಲಯದ ಲೇ ಮತ್ತು ಮನಾಲಿ ಹೆದ್ದಾರಿ ನಡುವೆ ಈ ಸುರಂಗ ಮಾರ್ಗ ನಿರ್ಮಿಸಲಾಗಿದೆ

ಲಡಾಖ್ ಗಡಿ ಭಾಗಕ್ಕೆ ಅಗತ್ಯ ವಸ್ತುಗಳು ಮತ್ತು ಸಾಧನ ಸಲಕರಣೆಗಳ ಸಾಗಣೆಗೆ ಪ್ರಮುಖವಾದ ಮನಾಲಿ ಲೇ ಹೆದ್ದಾರಿಯನ್ನು ಭೂಸೇನೆ ಬಳಕೆ ಮಾಡುತ್ತಿದೆ

ಅವರು ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿ ಈ ನಿಟ್ಲನಲ್ಲಿ ಮೂರು ದೇಶಗಳೊಂದಿಗೆ ಸರ್ಕಾರ ನಡೆಸಿರುವ ಸಂದಾನಗಳು ಅಂತಿಮ ಹಂತದಲ್ಲಿವೆ ಎಂದು ಹೇಳಿದರು

ಜರ್ಮನಿಯಿಂದ ಸಹ ಮನವಿ ಬಂದಿದ್ದು ಲುಫ್ತಾನ್ಸಾ ಜೊತೆ ಒಪ್ಪಂದವನ್ನು ಬಹುತೇಕ ಆಖ್ಯೆರುಗೊಳಿಸಲಾಗಿದೆ ಎಂದು ಪುರಿ ತಿಳಿಸಿದರು

ಈ ಸಂಖ್ಯೆ ಹೆಚ್ಚುತ್ತಲೇ ಇದೆ ಎಂದು ಹೇಳಿದರು

ಇಂದು ಮಧ್ಯಾಹ್ನ ಈ ಪ್ರಕರಣ ವಿಚಾರಣೆಗೆ ಬರಲಿದೆ ಪಶುಸಂಗೋಪನೆ ಮೂಲಸೌಕರ್ಯ ಅಭಿವೃದ್ದಿ ನಿಧಿ ಜಾರಿಗೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದೆ

ಈ ಪ್ಲಾಕೇಜ್ ಜಾರಿಗಾಗಿ ಇದೀಗ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಡ್ಲೆರಿ ಸಚಿವ ಗಿರಿರಾಜ್ ಸಿಂಗ್ ದೆಹಲಿಯಲ್ಲಿ ಮಾರ್ಗಸೂಚಿ ಪ್ರಕಟಿಸಿದರು ಡೈರಿ ಮೂಲಸೌಕರ್ಯ ಅಭಿವೃದ್ಧಿಗೆ ಡೈರಿ ಸಹಕಾರ ವಲಯಗಳು ಮಾಡುವ ಹೂಡಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಅವರು ಹೇಳಿದರು

ಸಹಕಾರಿ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಈ ನಿಧಿಯನ್ನು ಜಾರಿಗೆ ತರಲಾಗುವುದು ಖಾಸಗಿ ವಲಯಕ್ಕೆ ಲಭ್ಯವಾಗಲಿರುವ ಮೊದಲ ಸಾಲ ಯೋಜನೆ ಇದಾಗಲಿದೆ ಪಶುಸಂಗೋಪನೆ ವಲಯದ ಮೂಲ ಸೌಕರ್ಯ ಒಮ್ನೆ ಅಭಿವೃದ್ಷಿಯಾದರೆ ದೇಶದ ಲಕ್ಷಾಂತರ ರೈತರಿಗೆ ಪ್ರಯೋಜನ ಲಭಿಸಲಿದೆ ಈ ಮೂಲಕ ಹೆಚ್ಚಿನ ಹಾಲನ್ನು ಸಂಸ್ಕರಣೆ ಮಾಡಲು ಸಾಧ್ಯವಾಗಿ ಹಾಲು ಉತ್ಪನ್ನಗಳ ರಫ್ತು ಹೆಚ್ಚಾಗಲಿವೆ ಎಂದು ಸಚಿವರು ತಿಳಿಸಿದರು ಕೃಷಿ ಉತ್ಪನ್ನಗಳ ಸಂಘ ಸಂಸ್ವೆಗಳು ಎಂಎಸ್ಎಂಇಗಳು ಬಾಸಗಿ ಕಂಪನಿಗಳು ಮತ್ತು ಉದ್ಯಮಶೀಲರಿಗೆ ಈ ಯೋಜನೆಯ ಪ್ರಯೋಜನಗಳು ಲಭಿಸಲಿವೆ

ಜನಜೀವನ ಸಂಪೂರ್ಣ ಅಸ್ತವಸ್ತಗೊಂಡಿದೆ ತಗ್ಗು ಪ್ರದೇಶಗಳು ಹಾಗೂ ಕೊಳಗೇರಿಗಳಿಗೆ ನೀರು ನುಗ್ಗಿ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ

ಈ ದುರ್ಘಟನೆಯಲ್ಲಿ ಇಬ್ಲರು ಮೃತಪಟ್ಲದ್ದಾರೆ ಹಲವಾರು ಮಂದಿ ಕಟ್ಟಡಗಳ ಅವಶೇಷಗಳಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ ಭಾರೀ ಮಳೆಯಿಂದ ನಗರ ಮತ್ತು ಅದರ ಉಪನಗರ ಪ್ರದೇಶದಲ್ಲಿ ಗುರುವಾರ ಎರಡು ಕಟ್ಟಡಗಳು ಕುಸಿದು ಕನಿಷ್ಟ ಇಬ್ಲರು ಸಾವನ್ನಪ್ಪಿದ್ದಾರೆ

ಅಸ್ಸಾಂನಲ್ಲಿ ಕಳೆದ ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಗಂಭೀರವಾಗಿದೆ

ಲಕ್ಷಾಂತರ ಜನರು ಪ್ರವಾಹದಿಂದ ಬಾಧಿತರಾಗಿದ್ದಾರೆ

ನಿರಾತ್ರಿತರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದೆ ಆದರೂ ಸಹ ಶ್ರವಾಹದಿಂದಾಗಿ ಪರಿಹಾರ ಕಾರ್ಯ ಚುರುಕುಗೊಳಿಸಲು ತೊಂದರೆಯಾಗುತ್ತಿದೆ ಎಂದು ವರದಿಯಾಗಿದೆ